ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಸೌದಿ ಅರೇಬಿಯಾಕ್ಕೆ ತೆರಳಲಿದ್ದಾರೆ

ಸೌದಿ ಅರೇಬಿಯಾದ ದೊರೆ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ಸೌದ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಮೋದಿ ರಾಜಕುಮಾರ ಮಹಮ್ನದ್ ಬಿನ್ ಸಲ್ನಾನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ

ಜಮ್ಮ ಕಾಶ್ಮೀರದ ರಜೌರಿಗೆ ನಿನ್ನೆ ಭೇಟಿ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಗಡಿ ಭಾಗದಲ್ಲಿ ಭದ್ರತಾ ಕಾರ್ಯದಲ್ಲಿರುವ ಯೋಧರೊಂದಿಗೆ ದೀಪಾವಳಿ ಆಚರಿಸಿದರು ಬಳಿಕ ದೇಶದ ಭದ್ರತೆ ಮತ್ತು ಸುರಕ್ಷತೆಯಲ್ಲಿ ಸೇನಾಪಡೆಗಳ ಕೊಡುಗೆ ಮಹತ್ವದ್ದು ಎಂದ ಪ್ರಧಾನಿ ಯೋಧರ ಅಸಾಧಾರಣ ಸೇವೆಗಾಗಿ ದೇಶದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಭಾರತೀಯ ಸೇನಾಪಡೆಗಳ ಸಾಮರ್ಥ್ವ ಮತ್ತು ಸಾಹಸದಿಂದಾಗಿ ಕೇಂದ್ರ ಸರ್ಕಾರ ಅಸಾಧ್ವವೆನಿಸುವಂತಹ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗಿದೆ ಎಂದು ಪ್ರಧಾನಿ ಹೇಳಿದರು ದೆಹಲಿಯಲ್ಲಿನ ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ಭೇಟ ನೀಡುವವರ ಸಂಖ್ಯೆ ಹೆಚ್ಚಾಗಿದ್ದು ಯೋಧರೆಡೆಗೆ ನಾಗರಿಕರ ಗೌರವ ವ್ವದ್ದಿಯಾಗುತ್ತಿರುವುದರ ಸಂಕೇತವಾಗಿದೆ ಎಂದು ಅವರು ತಿಳಿಸಿದರು ದೇಶದ ಸೇನಾಪಡೆ ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳ ಕುರಿತು ಪ್ರಧಾನಿ ವಿವರಿಸಿದರು ರಜೌರಿಯಿಂದ ಹಿಂದಿರುಗುವ ಹಾದಿಯಲ್ಲಿ ಪ್ರಧಾನಮಂತ್ರಿ ಪಠಾಣ್ಕೋಟ್ ವಾಯುನೆಲೆಯ ಸೇನಾ ಸಿಬ್ಲಂದಿಯೊಂದಿಗೆ ಸಂವಾದ ನಡೆಸಿದರು ಮಹಾರಾಷ್ಪದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಿವಸೇನಾ ಮ್ಲೆತ್ರಿಕೂಟ ಬಹುಮತ ಪಡೆದಿದ್ದರೂ ಸಹ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಎರಡೂ ಪಕ್ಷಗಳಲ್ಲಿ ಅಸಮಾಧಾನವಿದ್ದು ಬಿಗಿಪಟ್ಟು ಮುಂದುವರೆಸಿವೆ ಈ ಮಧ್ಯೆ ಬಿಜೆಪಿ ಮೂವರು ಪಕ್ಷೇತರ ಶಾಸಕರ ಬೆಂಬಲ ಹೊಂದಿರುವುದಾಗಿ ನಿನ್ನೆ ತಿಳಿಸಿದೆ ಚುನಾವಣೆಯಲ್ಲಿ ಜಯಗಳಿಸಿರುವ ಬಿಜೆಪಿಯ ಬಂಡಾಯ ಅಭ್ವರ್ಥಿಗಳಾದ ಗೀತಾ ಜೈನ್ ಮತ್ತು ರಾಜೇಂದ್ರ ರಾವತ್ ಪಕ್ಷೇತರ ಶಾಸಕ ರವಿರಾಣಾ ಅವರ ಜೊತೆಗೂಡಿ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ವಿದರ್ಭ ಭಾಗದಿಂದ ಚುನಾಯಿತರಾಗಿರುವ ಬಚ್ಚುಕಾಡು ಮತ್ತು ರಾಜಕುಮಾರ್ ಪಟೇಲ್ ಶಿವಸೇನಾ ಮುಖ್ಚಸ್ವ ಉದ್ದವ್ ಠಾಕ್ರೆ ಅವರನ್ನು ಭೇಟ ಮಾಡಿದ ಬಳಿಕ ಶಿವಸೇನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ

ದೆಹಲಿಯಲ್ಲಿ ವಾಯು ಗುಣಮಟ್ಟ ಕೆಳಮಟ್ಟಕ್ಕೆ ಕುಸಿದಿದ್ದು

ದೆಹಲಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಾಲಿನ್ನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಪಟಾಕಿ ಒಡಿಸುವುದರ ವಿರುದ್ದ ನಿರ್ಬಂಧ ವಿಧಿಸಿತ್ತು

ಗೋವಾದಲ್ಲಿ ಸಾಕಷ್ಟು ಹಾವಳಿ ಉಂಟು ಮಾಡಿದ ಕ್ವಾರ್ ಚಂಡಮಾರುತ ಪಶ್ಚಿಮ ಕರಾವಳಿಯಿಂದ ದೂರ ಸರಿದಿದ್ದು ಮಳೆಯ ಆರ್ಭಟ ತಗ್ಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಲಡಾಬ್ಗೆ ಕೇಂದ್ರಾಡಳತ ಪ್ರದೇಶದ ಸ್ಟಾನಮಾನ ಫೋಷಿಸಿದಾಗಿನಿಂದಲೂ ಸರ್ಕಾರದ ವಿವಿಧ ಇಲಾಖೆಗಳು ಅಭಿವೃದ್ದಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಈ ಪ್ರದೇಶದ ಮೇಲೆ ಗಮನ ಹರಿಸಿವೆ

ಸಮಗ್ರತೆ ಬದುಕಿನ ಮಾರ್ಗ ಎಂಬುದು ಜಾಗೃತಿ ಸಪ್ತಾಹದ ಧ್ವೇಯವಾಗಿದೆ ಪ್ರಾಮಾಣಿಕ ತಾರತಮ್ಮವಿಲ್ಲದ ಭ್ರಷ್ಟಾಚಾರಮುಕ್ತ ಸಮಾಜ ನಿರ್ಮಿಸುವಲ್ಲಿ ನೈತಿಕತೆಯಿಂದ ಕೂಡಿದ ನಡವಳಿಕೆಯ ಮಹತ್ವದ ಬಗ್ಗೆ ಸಾರ್ವಜನಿಕರು ಅದರಲ್ಲೂ ವಿಶೇಷವಾಗಿ ಯುವಜನತೆಯ ಗಮನ ಸೆಳೆಯುವಲ್ಲಿ ಈ ಧ್ವೇಯ ವಾಕ್ಯ ನೆರವಾಗುವುದು ಎಂದು ಆಯೋಗ ಭಾವಿಸಿದೆ ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಸಂಸ್ಥೆಗಳು ಆಂತರಿಕವಾಗಿ ಹಾಗೂ ನಾಗರಿಕರನ್ನು ತಲುಪುವ ರೀತಿಯಲ್ಲಿ ಈ ಧ್ಲೇಯವಾಕ್ಲಕ್ಷೆ ಅನುಗುಣವಾದ ಚಟುವಟಿಕೆಗಳನ್ನು ನಿರ್ವಹಿಸಬೇಕೆಂದು ಸಿವಿಸಿ ಮನವಿ ಮಾಡಿದೆ

ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿ ಸ್ನರಣೆಗಾಗಿ ಈ ಕಾರ್ಯಕ್ರಮಗಳನ್ನು ರಾಷ್ಟವ್ಯಾಪಿ ಹಮ್ನೊಳ್ಳಲಾಗುತ್ತಿದೆ ಗುಜರಾತ್ನ ಕೇವಡಿಯಾದಲ್ಲಿರುವ ಏಕತಾ ಶ್ರತಿಮೆ ಬಳಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ದಾರ್ ಪಟೇಲ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ

ದೇಶದ ಯುವಜನತೆ ಏಕತೆಗಾಗಿ ಓಟದಲ್ಲಿ ಅತಿ ಹೆಚ್ಚನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಆಗ್ರಹಿಸಿದ್ದರು ವಿಶ್ವದಾದ್ಯಂತದ ಗುಜರಾತಿ ಸಮುದಾಯ ಇಂದು ತನ್ನ ಹೊಸ ವರ್ಷ ಬೆಸ್ತು ವರಸ್ ಅನ್ನು ಆಚರಿಸುತ್ತಿದೆ ಗುಜರಾತಿ ಕ್ವಾಲೆಂಡರ್ ವಿಕ್ರಮ್ ಸಂವತ್ ಪ್ರಕಾರ್ ಕಾರ್ತಿಕ ಮಾಸದ ಮೊದಲ ದಿನವನ್ನು ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ ಬೆಸ್ತು ವರಸ್ ಇತರರನ್ನು ಕ್ಷಮಿಸಲು ಮತ್ತು ಕೆಟ್ಟ ನೆನಪುಗಳನ್ನು ಮರೆತು ಹೊಸ ಉತ್ಸಾಹದೊಂದಿಗೆ ಹೊಸ ವರ್ಷದ ಆರಂಭವನ್ನು ಸಹ ಸೂಚಿಸುತ್ತದೆ ಅರ್ಜೆಂಟೀನಾ ಅಧ್ಯಕ್ಷೀಯ ಚುನಾವಣೆಯ ಮೊದಲ ಸುತ್ತಿನಲ್ಲಿ ನಿನ್ನೆ ಎಡಪಂಥೀಯ ಒಲವಿನ ಅಧ್ಯರ್ಥಿ ಅಲ್ಪರ್ಟೋ ಫರ್ನಾಂಡೀಸ್ ಜಯ ಗಳಿಸಿದ್ದಾರೆ ಇದರೊಂದಿಗೆ ಮಾರುಕಟ್ಟೆ ಸ್ನೇಹಿ ಹಾಲಿ ಅಧ್ಯಕ್ಷ ಮೌರಿಸಿಯೋ ಮ್ಯಾಕ್ರಿ ಅವರ ಬಿಕ್ಟಟನಿಂದ ಕೂಡಿದ್ದ ಆಡಳಿತ ಕೊನೆಗೊಂಡಂತಾಗಿದೆ

ಇವರ ಗೆಲುವು ಮಾಜಿ ಅಧ್ಯಕ್ಷ ತ್ರಿಸ್ಟಿನಾ ಕಿರ್ಚನರ್ ಅವರ ರಾಜಕೀಯ ಮರುಹುಟ್ಟಗೆ ಅವಕಾಶವಾಗಿದ್ದು ಅವರೀಗ ಉಪಾಧ್ಯಕ್ಷರಾಗಲಿದ್ದಾರೆ ಸಿರಿಯಾ ವಾಯುವ್ದ ಭಾಗದಲ್ಲಿ ಅಮೆರಿಕ ನಡೆಸಿದ ವಾಯುದಾಳಿಗೆ ಐಸಿಸ್ ನಾಯಕ ಅತ್ಯುಗ್ರ ಭಯೋತ್ಪಾದಕ ಅಬುಬಕರ್ ಅಲ್ ಬಗ್ನಾದಿ ಹತನಾಗಿರುವುದು ಈ ಭಯೋತ್ವಾದಕ ತಂಡವನ್ನು ನಿರ್ಮೂಲ ಮಾಡುವ ಯತ್ನದಲ್ಲಿ ಲಭಿಸಿದ ಮಹತ್ವದ ವಿಜಯವಾಗಿದೆ ಎಂದು ಅಮೆರಿಕದ ರಕ್ಷಣಾ ಸಚಿವ ಮಾರ್ಕ್ ಎಸ್ಪರ್ ತಿಳಿಸಿದ್ದಾರೆ ಇರಾಕ್ನ ಇಸ್ಲಾಮಿಕ್ ಸ್ಪೇಟ್ ಮುಖಂಡ ಹಾಗೂ ಸಿರಿಯಾ ಭಯೋತ್ವಾದಕ ಚಳವಳಿಗೆ ಕಾರಣಕರ್ತನಾದ ಬಗ್ದಾದಿ ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಕ್ರೂರ ಹಾಗೂ ವಿವೇಚನಾರಹಿತ ಭಯೋತ್ವಾದಕ ದಾಳಗಳಗೆ ಕಾರಣನಾಗಿದ್ದು

ಅತ್ಯಂತ ರಹಸ್ತ ಕಾರ್ಯಾಚರಣೆಯ ಅರಿವು ಹೊಂದಿದ್ದ ಸಣ್ಣ ತಂಡವೊಂದರ ಭಾಗವಾಗಿರುವ ಮಾರ್ಕ್ ಎಸ್ಪರ್ ಕ್ವೇತಭವನದ ಪರಿಸ್ವಿತಿ ನಿಗಾ ಕೋಣೆಯಲ್ಲಿ ಕುಳಿತು ಅಮೆರಿಕ ಸೇನೆ ನಡೆಸಿದ ದಾಳಿಯ ನೇರ ವೀಕ್ಷಣೆ ಮಾಡಿದರು ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಇಸ್ಲಾಮಿಕ್ ಸ್ವೇಟ್ ನಾಯಕ ಅಬುಬಕರ್ ಅಲ್ ಬಗ್ವಾದಿ ಹತನಾಗಿರುವುದಕ್ಕೆ ಸಮಾಧಾನ ವ್ಯಕ್ತಪಡಿಸಿ ಇದೊಂದು ಮಹತ್ವದ ಘಳಗೆಯಾಗಿದೆ ಆದರೆ ಈ ತಂಡದ ವಿರುದ್ದದ ಹೋರಾಟ ಇನ್ನೂ ಅಂತ್ಯವಾಗಿಲ್ಲ ಎಂದಿದ್ದಾರೆ ಫ್ರೆಂಚ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಪರ ಡಬಲ್ಸ್ ವಿಭಾಗದ ಫೈನಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಪರಾಭವಗೊಂಡು ದೆಳ್ಳ ಪದಕಕ್ಕೆ ತೃಪ್ತರಾಗಿದ್ದಾರೆ

ಈ ಟೂರ್ನಿಯ ಪುರುಷರ ಡಬಲ್ಲ್ ವಿಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ ಭಾರತೀಯ ಜೋಡಿ ಫೈನಲ್ ಪ್ರವೇಶಿಸಿತ್ತು